ರೈತರಿಗೆ ಸೂಕ್ತ ಸಮಯದಲ್ಲಿ ಅಗ್ಗದ ದರದಲ್ಲಿ ರಸಗೊಬ್ಬರ ಪೂರೈಸಲು ಕೇಂದ್ರ ಸರ್ಕಾರ ಬದ್ದ ಡಿ

ಈ ಸಂಖ್ಯೆ ವೇಗವಾಗಿ ಹೆಚ್ಚಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ

ಕಂಟೇನ್ನೆಂಟ್ ವಲಯಗಳು ಹಾಗೂ ಆಸ್ಪತ್ರೆಗಳಲ್ಲಿ ತ್ವರಿತ ಸರಳ ಹಾಗೂ ಸುರಕ್ಷಿತ ಪರೀಕ್ಷೆ ಕೈಗೊಳ್ಳಲು ಆಂಟಜನ್ ಪರೀಕ್ಷೆ ನೆರವಾಗಲಿದೆ ಸಂಚಾರಿ ಪರೀಕ್ಷಾ ವಾಹನಗಳನ್ನು ಬಳಸಿಕೊಂಡು ಪರೀಕ್ಷಾ ಕ್ಯಾಂಪ್ ಗಳನ್ನು ಏರ್ಪಡಿಸುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಪರೀಕ್ಷೆಗಳನ್ನು ನಡೆಸುವಂತೆ ರಾಜ್ನಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ

ಐಸಿಎಂಆರ್ ಮಾರ್ಗಸೂಚಿಯ ಪ್ರಕಾರ ಯಾವುದೇ ವ್ಯಕ್ತಿಯೂ ಪರೀಕ್ಷೆ ಮಾಡಿಸಿಕೊಳ್ಳುವ ಅವಕಾಶದಿಂದ ವಂಚಿತನಾಗದಂತೆ ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸಲು ರಾಜ್ಯ ಸರ್ಕಾರ ಕ್ರಮ ಕ್ಲೆಗೊಳ್ಳದೇಕು ಎಂದು ಸೂಚನೆ ನೀಡಲಾಗಿದೆ

ಸಕ್ರಿಯ ಪ್ರಕರಣಗಳು ಹಾಗೂ ಚೇತರಿಕೆ ಪ್ರಕರಣಗಳ ನಡುವಿನ ಅಂತರ ನಿರಂತರವಾಗಿ ಹೆಚ್ಚುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ

ಚಾಮರಾಜನಗರ ಜಿಲ್ಲೆಯಲ್ಲಿ ಇಂದು ಯಾವುದೇ ಹೊಸ ಪ್ರಕರಣ ವರದಿಯಾಗಿಲ್ಲ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಖರೀದಿ ಮಂಡಳಿ ಸಭೆಯಲ್ಲಿ ದೇಶೀಯ ವಿನ್ಲಾಸ ಹಾಗೂ ಅಭಿವೃದ್ದಿಗೆ ಹೆಚ್ಚು ಆದ್ಲತೆ ನೀಡಿದೆ

ಈ ಉಪಕರಣಗಳನ್ನು ಹಲವು ಎಂಎಸ್ಎಂಇಗಳ ಸಹಭಾಗಿತ್ವದಲ್ಲಿ ಭಾರತೀಯ ರಕ್ಷಣಾ ಕ್ಷೆಗಾರಿಕೆಗಳು ತಯಾರಿಸಿರುವ ಸಲಕರಣೆಗಳನ್ನು ಖರೀದಿಸಲಾಗುವುದು ಡಿಆರ್ಡಿಓ ದೇಶೀಯ ಕೈಗಾರಿಕೆಗಳಿಗೆ ತಂತ್ರಜ್ಞಾನ ಸಹಾಯದಿಂದ ತಯಾರಿಸಿರುವ ಸಲಕರಣೆಗಳನ್ನು ಖರೀದಿಸಲು ಒಪ್ಪಿಗೆ ಸೂಚಿಸಲಾಗಿದೆ ಸೇನೆಗೆ ಅಗತ್ಲವಾಗಿರುವ ಪಿನಾಕ ಕ್ಷಿಪಣಿಗಳು ಬಿಎಂಪಿ ಶಸ್ತಗಳು ತಂತ್ರಾಂಶ ಆಧಾರಿತ ರೇಡಿಯೋಗಳು ವಾಯುಪಡೆ ಹಾಗೂ ನೌಕಾಪಡೆಗೆ ಅಗತ್ಜವಾಗಿರುವ ಕ್ರೂಸ್ ಮಿಸ್ಟೆಲ್ ಸಿಸ್ಟಮ್ ಅಸ್ತ ಮಿಸ್ಟೆಲ್ಗಳನ್ನು ಖರೀದಿಸಲು ಒಪ್ಪಿಗೆ ಸೂಚಿಸಲಾಗಿದೆ

ಹಿರಿಯ ನಾಗರಿಕರಿಗೆ ಸುರಕ್ಷತೆ ಕಲ್ಪಿಸಲು ಹಾಗೂ ಕೊರೋನಾ ಸೋಂಕು ಸಾರ್ವಜನಿಕರಿಗೆ ಹರಡುವುದನ್ನು ತಡೆಯಲು ಹಾಗೂ ಇಂತಹ ವ್ಯಕ್ತಿಗಳ ಮತದಾನ ಹಕ್ಕು ಮೊಟಕಾಗಬಾರದು ಎಂಬ ಉದ್ದೇಶದಿಂದ ಈ ನಿರ್ಧಾರ ಕ್ನೆಗೊಳ್ಳಲಾಗಿದೆ ಎಂದು ಆಯೋಗ ಸಮರ್ಥಿಸಿಕೊಂಡಿದೆ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸದೆ ಮತದಾನದ ಪ್ರಕ್ರಿಯೆಗಳನ್ನು ಚುನಾವಣಾ ಆಯೋಗ ಬದಲಾಯಿಸುವಂತಹ ಏಕಪಕ್ಷೀಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ಸಿಪಿಐಎಂ ಪ್ರಧಾನ ಕಾರ್ಯದರ್ತಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ಬರೆದಿದ್ದ ಪತ್ರಕ್ಕೆ ಆಯೋಗ ಈ ಪ್ರತಿಕ್ರಿಯೆ ನೀಡಿದೆ

ಸದಾನಂದ ಗೌಡ ತಮ್ಮ ಧನ್ನವಾದ ಸಲ್ಲಿಸಿದ್ದಾರೆ ಅಲ್ಲದೆ ರಸಗೊಬ್ಬರಗಳ ಇಲಾಖೆಯ ಅಧಿಕಾರಿಗಳನ್ನೂ ಸಚಿವರು ಅಭಿನಂದಿಸಿದ್ದಾರೆ ಈವರೆಗೆ ಒಂದೇ ದಿನದಲ್ಲಿ ಈ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ರೈಲುಗಳಲ್ಲಿ ಸಾಗಾಣಿಕೆ ಮಾಡಿರುವುದು ಒಂದು ದಾಖಲೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ

ಇದು ಕೂಡ ಜೂನ್ ತಿಂಗಳಲ್ಲಿ ರಸಗೊಬ್ಬರಗಳ ಸಾಗಾಣಿಕೆಯಲ್ಲಿ ಒಂದು ಐತಿಹಾಸಿಕ ದಾಖಲೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಕೇಂದ್ರ ಸರ್ಕಾರ ರೈತರಿಗೆ ಸೂಕ್ತ ಸಮಯದಲ್ಲಿ ಅಗ್ಗದ ದರದಲ್ಲಿ ರಸಗೊಬ್ಲರ ಒದಗಿಸಲು ಬದ್ದವಾಗಿದೆ ಈವರೆಗೆ ಮುಂದುವರೆದ ಮುಂಗಾರು ಹಂಗಾಮಿನಲ್ಲಿ ದೇಶಾದ್ಯಂತ ರೈತರಿಗೆ ಹೆಚ್ಚುವರಿ ಪ್ರಮಾಣದ ಗುಣಮಟ್ಟದ ರಸಗೊಬ್ಬರಗಳನ್ನು ಪೂರೈಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುತ್ಲಿವೆ ಎಂದು ಹೇಳಿದ್ದಾರೆ

ನಾಮನಿರ್ದೇಶನಗಳನ್ನು ಆನ್ ಲೈನ್ ಮೂಲಕ ಮಾತ್ರ ಸ್ವೀಕರಿಸಲಾಗುತ್ತಿದ್ದು

ದೇಶದ ಪ್ರತಿಷ್ಟಿತ ಪದ್ಮ ಪುರಸ್ತಾರದಲ್ಲಿ ಪದ್ಮ ವಿಭೂಷಣ ಪದ್ಮ ಭೂಷಣ ಹಾಗೂ ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ